ಎಸ್

ರಾಜಭವನದ ಗಾಜನಮನೆಯಲ್ಲಿ ಏರ್ಪಡಿಸಿದ್ದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ವಜುಭಾಯ್ ವಾಲಾ ಅವರು ನೂತನ ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಲತೆಯ ಶ್ರಮಾಣ ವಚನ ಬೋಧಿಸಿದರು ಮುಧೋಳ ಕ್ಷೇತ್ರದ ಶಾಸಕ ಗೋವಿಂದ ಕಾರಜೋಳ ಮಲ್ಲೇಶ್ವರಂನ ಡಾ

ಅಶ್ವಥ ನಾರಾಯಣ ಅಥಣಿ ಕ್ಷೇತ್ರದ ಮಾಜಿ ತಾಸಕ ಲಕ್ಷ್ಣ ಸವದಿ ಶಿವಮೊಗ್ಗ ನಗರದ ಶಾಸಕ ಕೆ

ಈಶ್ವರಪ್ಪ ಪದ್ಧನಾಭನಗರದ ಶಾಸಕ ಆರ್ ಅಶೋಕ್ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರದ ಶಾಸಕ ಜಗದೀಶ್ ಶೆಟ್ಟರ್ ಮೊಳಕಾಲ್ಗೂರು ಕ್ಷೇತ್ರದ ಬಿತ್ರೀರಾಮುಲು ರಾಜಾಜಿನಗರ ಕ್ಷೇತ್ರದ ಶಾಸಕ ಎಸ್ ಸುರೇಶ್ ಕುಮಾರ್ ಗೋವಿಂದರಾಜನಗರ ಕ್ಷೇತ್ರದ ವಿ ಸೋಮಣ್ಣ ಚಿಕ್ಕಮಗಳೂರು ಕ್ಷೇತ್ರದ ಸಿ ಟಿ ರವಿ ಶಿಗ್ಗಾಂವಿ ಕ್ಷೇತ್ರದ ಶಾಸಕ ಬಸವರಾಜ ಬೊಮ್ನಾಯಿ ವಿಧಾನ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಚಿಕ್ಕನಾಯಕನಪಲ್ಲ ಕ್ಷೇತ್ರದ ಶಾಸಕ ಜೆ

ಮಾಧುಸ್ವಾಮಿ ನರಗುಂದ ಕ್ಷೇತ್ರದ ಶಾಸಕ ಚಂದ್ರಕಾಂತ ಗೌಡ ಚನ್ನಪ್ಪಗೌಡ ಪಾಟೀಲ್ ಮುಳಬಾಗಿಲು ಕ್ಷೇತ್ರದ ಪಕ್ಷೇತರ ಶಾಸಕ ಎಚ್ ನಾಗೇಶ್ ದಿರಾದ್ ಕ್ಷೇತ್ರದ ಶಾಸಕ ಶ್ರಭು ಚೌಹಾಣ್ ನಿಪ್ವಾಣಿ ಕ್ಷೇತ್ರದ ಶಾಸಕಿ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ತೀಕರಿಸಿದರು ನೂತನ ಸಚಿವರಿಗೆ ರಾಜ್ಯಪಾಲ ವಜುಬಾಯಿ ವಾಲಾ ಮತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದರು

ಪ್ರಭು ಚೌಹಾಣ್ ಅವರು ಸಾಂಪ್ರದಾಯಿಕ ಲಂಬಾಣಿ ಉಡುಗೆ ತೊಟ್ಟು ಪ್ರಮಾಣವಚನ ಸ್ತೀಕರಿಸಿದ್ದು ವಿಶೇಷವಾಗಿತ್ತು ಮುಖ್ಚಮಂತ್ರಿ ಬಿ ಎಸ್

ಶುತಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಸಂಪುಟದಲ್ಲಿರುವ ಏಕೈಕ ಮಹಿಳಾ ಸಚಿವರಾಗಿದ್ದಾರೆ

ದೇಶಾದ್ಯಂತ ಅವರ ಸ್ನರಣಾರ್ಥ ಇಂದು ಹಲವು ಕಾರ್ಯತ್ರಮಗಳನ್ನು ಪಮ್ನಿಕೊಳ್ಳಲಾಗುತ್ತಿದೆ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಜಯಂತಿ ಅಂಗವಾಗಿ ಬೆಂಗಳೂರಿನ ಅಂಬೇಡ್ತರ್ ಭವನದಲ್ಲಿಂದು ಕೆಪಿಸಿಸಿ ವತಿಯಿಂದ ವಿಶೇಷ ಕಾರ್ಯಕ್ರಮ ವಿರ್ಪಡಿಸಲಾಗಿತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಮಾಜಿ ಉಪ ಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಓರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾಜಿ ಸಚಿವರಾದ ಡಿ

ಶಿವಕುಮಾರ್ ಎಚ್

ಪಾಟೀಲ್ ರಾಮಲಿಂಗಾ ರೆಡ್ಡಿ ಮತ್ತಿತರರು ಪಾಲ್ಗೊಂಡು ರಾಜೀವ್ ಗಾಂಧಿ ಮತ್ತು ಅರಸು ಭಾವಚಿತ್ರಕ್ಷೆ ಪುಷ್ವ ನಮನ ಸಲ್ಲಿಸಿದರು ಈ ವೇಳೆ ರಾಜೀವ್ ಗಾಂಧಿ ಕುರಿತ ಪತ್ತು ನಿಮಿಪಗಳ ಕಿರುಚಿತ್ರ ಪ್ರದರ್ತಿಸಲಾಯಿತು ದಿನೇತ್ ಗುಂಡೂರಾವ್ ಮಾತನಾಡಿ ಆಧುನಿಕ ಭಾರತದ ನಿರ್ಮಾತ್ಸ ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರೂ ಅವರು ಪಾಕಿಕೊಟ್ಟ ಬುನಾದಿಯೇ ಇಂದಿನವರೆಗೂ ದೇಶವನ್ನು ಸುಭದ್ರವಾಗಿ ಇಟ್ಷದೆ ರಾಜೀವ್ ಗಾಂಧಿ ಅವರ ಬದುಕು ಮತ್ತು ತ್ಲಾಗ ಬಲಿದಾನಗಳನ್ನು ಎಲ್ಲರಿಗೂ ತಿಳಿಸಿಕೊಡುವ ಅಗತ್ನವಿದೆ ಎಂದರು ಸದ್ಗಾವನಾ ದಿನದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಉಪ ಮಹಾನಿರ್ದೇಶಕಿ ನೇಹಾ ಸ್ವಾಮಿ ಅವರು ಆಕಾಶವಾಣಿ ಸಿಬ್ಲಂದಿಗೆ ಪ್ರತಿಜ್ವಾವಿಧಿ ಬೋಧಿಸಿದರು ಉಪ ಮಹಾನಿರ್ದೇಶಕ ಹನುಮಂತ್ ಅನಿಲ್ ಕುಮಾರ್ ಮಂಗಳಗಿ ನಿರ್ದೇಶಕ ಮೇತ್ರಿ ಸುದ್ದಿ ವಿಭಾಗದ ಉಪ ನಿರ್ದೇಶಕ ಟಿ

ನಂಜುಂಡಸ್ನಾಮಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಚಂದ್ರಯಾನ ನೌಕೆಯಲ್ಲಿನ ದ್ರವ ಇಂಧನ ಇಂಜಿನ್ ಚಾಲನೆ ಮಾಡುವ ಮೂಲಕ ನೌಕೆಯನ್ನು ಚಂದ್ರನ ಪರಿಭ್ರಮಣ ಕಕ್ಷೆಗೆ ಸ್ಥಾಪಿಸುವಲ್ಲಿ ಇಸ್ತೋ ಮೈಲಿಗಲ್ಲು ಸಾಧಿಸಿದೆ

ಚಂದ್ರನ ಮೇಲ್ವೈ ಮೇಲೆ ಲ್ಯಾಂಡರ್ ವಿಕ್ರಮ್ ಅನ್ನು ಇಳಿಸುವ ಮೂಲಕ ಭಾರತವು ವಿಶ್ವದ ನಾಲ್ಲು ರಾಷ್ಸಗಳ ಸಾಲಿನಲ್ಲಿ ಸೇರಲಿದೆ ಇದಕ್ಕೂ ಮುನ್ನ ರಷ್ಣಾ ಅಮೆರಿಕ ಮತ್ತು ಚೀನಾ ತನ್ನ ನೌಕೆಗಳನ್ನು ಚಂದ್ರ ಗ್ರಹಕ್ಕೆ ಕಳುಹಿಸಿದ್ದವು ಮಾಜಿ ಮುಖ್ಯಮಂತ್ರಿ

ಬೆಂಗಳೂರಿನ ವಿಧಾನಸೌಧದ ಪಶ್ಚಿಮ ದ್ವಾರದ ಮುಂಭಾಗ ಇರುವ ಅರಸು ಪುತ್ತಳಿಯ ಬಳಿ ಅವರ ಭಾವಚಿತ್ರಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು